ಮುಖ್ಯನ್ಯಾಯಮೂರ್ತಿ ದಿನೇತ್ ಮಹೇಶ್ವರಿ ಹಾಗೂ ನ್ಯಾಯಮೂರ್ತಿ ಆರ್ ದೇವದಾಸ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಇಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸುತ್ತಾ ಈ ನಿರ್ದೇತನ ನೀಡಿದೆ ಬೆಂಗಳೂರು ನಗರವನ್ನು ಸ್ವಚ್ಲವಾಗಿಡಲು ಫ್ಲೆಕ್ಸ್ಗಳಿಂದ ತೊಡಕುಂಟಾಗಿದೆ

ಮೈಸೂರು ದಕ್ಷಿಣ ವಲಯದ ನೂತನ ಐಜಿಪಿಯಾಗಿ ಶರತ್ಚಂದ್ರ ಇಂದು ಅಧಿಕಾರ ಸ್ವೀಕರಿಸಿದರು

ಮೈಸೂರಿನ ಚಾಮುಂಡಿಬೆಟ್ಟದಲ್ಲಿ ದೇಗುಲದ ವಿಶೇಷ ಪ್ರವೇಶಶುಲ್ತ ಹೆಚ್ಚಳ ಮಾಡಿರುವುದಕ್ಕೆ ಭಕ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇಗುಲಕ್ಷೆ ಕೋಟ್ಟಾಂತರ ರೂಪಾಯಿ ಆದಾಯ ಬರುತ್ತಿದ್ದರೂ ಬೆಲೆ ಏರಿಕೆ ಮಾಡಲಾಗಿದೆ

ಹಲವೆಡೆ ಸಾರ್ವಜನಿಕ ಆಸ್ತಿಗೆ ಹಾನಿ ಸಂಭವಿಸಿದ ವರದಿಗಳಾಗಿದೆ ಭಾಗಮಂಡಲದ ತ್ರಿವೇಣಿ ಸಂಗಮ ವ್ಯಾಪ್ತಿಯ ರಸ್ತೆಗಳು ಜಲಾವೃತಗೊಂಡಿದ್ದು ಕಕ್ಕಟ್ಟ ಹೊಳೆಬದಿಯಲ್ಲಿ ನಿಲ್ಲಿಸಿದ್ದ ಖಾಸಗಿ ಬಸ್ ನೀರಿನಲ್ಲಿ ಮುಳುಗಿ ಹೋಗಿದೆ ಕೊಡಗಿನ ಹಲವೆಡೆ ನದಿತೀರದ ರಸ್ತೆಗಳು ಜಲಾವೃತಗೊಂಡು ವಾಹನ ಸಂಚಾರಕ್ಕೆ ಅಡ್ಡಿಯಾಗುವ ಸಾಧ್ಯತೆ ಇದೆ ನಿರಂತರ ಮಳೆಯಿಂದ ಮಡಿಕೇರಿ ಮಂಗಳೂರು ರಸ್ತೆಯ ಒಂದು ಭಾಗ ಕುಸಿದು ಬಿದ್ದಿದೆ ರಸ್ತೆ ಬದಿಯ ವಿದ್ಯುತ್ ಕಂಬಗಳು ಅಪಾಯದ ಅಂಚಿನಲ್ಲಿವೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ